ಉದ್ದತ್ತು ಕೇವಣಿ ಇದ್ದವರಿಗೂ ಮೊತ್ತವನ್ನು ಹೊರಬಾಕಿಯಲ್ಲಿ ಕಳೆಯತಕ್ಕದ್ದು ಎಂದು ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ್ ತಿಳಿಸಿದ್ದಾರೆ

ವಿಧಾನಸಭೆಯಿಂದ ನಾಮನಿರ್ದೇಶನಗೊಳ್ಳುವ ಎರಡು ವಿಧಾನ ಪರಿಷತ್ ಸ್ಥಾನಗಳಿಗೆ ಇಬ್ಬರು ಕಾಂಗ್ರೆಸ್ ಮುಖಂಡರು ಎಂ

ವೇಣುಗೋಪಾಲ್ ಹಾಗೂ ನಜೀರ್ ಅಹಮದ್ ಇಂದು ನಾಮಪತ್ರ ಸಲ್ಲಿಸಿದರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ವಿಧಾನಪರಿಷತ್ತಿನ ಎರಡು ಸ್ವಾನಗಳಿಗೆ ನಾಮಪತ್ರ ಸಲ್ಲಿಸಲಾಗಿದೆ

ಬಿಜೆಪಿ ಪಕ್ಷ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಕುರಿತು ತಮಗೆ ಮಾಹಿತಿ ಇಲ್ಲ ಅವರು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದರು ನಮ್ಮ ಪಕ್ಷದವರೇ ಆಯ್ಕೆಯಾಗುವುದರಲ್ಲಿ ಅನುಮಾನವಿಲ್ಲ ಎಂದು ತಿಳಿಸಿದರು ಸಚಿವರಾದ ಡಿ

ಶಿವಕುಮಾರ್ ಕೃಷ್ಣಬೈರೇಗೌಡ ಪ್ರಿಯಾಂಕಖರ್ಗೆ ಕೆಪಿಸಿಸಿ ಕಾರ್ಯಾಧಕ್ಷ ಈಶ್ವರ್ ಖಂಡ್ರ ಉಪಸ್ಡಿತರಿದ್ದರು ಮೈಸೂರು ನಗರದ ಒನಕಲ್ ರಸ್ತೆ ಬಳಿ ನಟ ದರ್ಶನ್ ಕಾರು ಅಪಘಾತಕ್ಕೆ ಒಳಗಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ರಾತ್ರಿ ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ವಾಪಾಸ್ತಾಗುತ್ತಿದ್ದಾಗ ಈ ಘಟನೆ ನಡೆದಿದೆ ಕಾರಿನಲ್ಲಿ ನಟ ದೇವರಾಜ್ ಪ್ರಜ್ವಲ್ ದೇವರಾಜ್ ಹಾಗೂ ದರ್ಶನ್ ಇಬ್ಬರು ಸ್ನೇಹಿತರು ಇದ್ದರು ಎನ್ನಲಾಗಿದೆ ಅಪಘಾತದಲ್ಲಿ ನಟ ದರ್ಶನ್ ಬಲಗೈ ಮೂಳೆ ಮುರಿದಿದ್ದು ದೇವರಾಜ್ ಎದೆಯ ಎಡಭಾಗಕ್ಕೆ ಮತ್ರ ಪ್ರಜ್ವಲ್ ಕುತ್ತಿಗೆಗೆ ಪಟ್ಟಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ನಾಲ್ಕು ಮಂದಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಅವರ ಕುಟುಂಬ ಸದಸ್ಕರು ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರಿಂದ ಅಗತ್ಯ ಮಾಹಿತಿ ಪಡೆದಿದ್ದಾರೆ ವಿಧಾನ ಪರಿಷತ್ತಿಗೆ ಕನ್ನಡ ಚಳುವಳಿಗಾರರನ್ನೇ ನಾಮಕರಣ ಮಾಡುವ ಕುರಿತಂತೆ ನಿಯಮವೊಂದನ್ನು ಜಾರಿ ತರದೇಕು ಇಲ್ಲವಾದರೆ ರಾಜ್ಯ ಹೈಕೋರ್ಟ್ಗೆ ಮನವಿ ಅರ್ಜಿ ಸಲ್ಲಿಸುವುದಾಗಿ ಕನ್ನಡ ವಾಟಾಳ್ ಪಕ್ಷದ ಮುಖಂಡ ವಾಟಾಳ್ ನಾಗರಾಜ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಪ್ರಮಾಣಿಕರು ಯೋಗ್ಗರು ಕಲಾವಿದರು ಸಾಹಿತಿಗಳು ಹೋರಾಟಗಾರರನ್ನು ವಿಧಾನ ಪರಿಷತ್ತಿಗೆ ನಾಮ ನಿರ್ದೇಶನ ಮಾಡಬೇಕು

ಸ್ವರ್ಥ ಸ್ವರ್ಥ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಪ್ರಾದೇಶಿಕ ಜನಸಂಪರ್ಕ ವಿಭಾಗ ಬೆಂಗಳೂರಿನಲ್ಲಿಂದು ಪೋಷಣ ಅಭಿಯಾನ ಮಾಸದ ಅಂಗವಾಗಿ ಸಂಗೀತ ಮತ್ತು ನಾಟಕ ವಿಭಾಗದ ಕಲಾವಿದರಿಗಾಗಿ ಒಂದು ದಿನದ ಕಾರ್ಯಗಾರವನ್ನು ಹಮ್ಮಿಕೊಂಡಿತ್ತು ಜನಸಂಪರ್ಕ ವಿಭಾಗದ ನಿರ್ದೇಶಕ ನಾತಾಶ್ ಡಿಸೋಜ ಹಾಗೂ ಸಂಗೀತ ಮತ್ತು ನಾಟಕ ವಿಭಾಗದ ಸಹಾಯಕ ನಿರ್ದೇಶಕರಾದ ಜಯಕುಮಾರ್ ಕಾರ್ಯಾಗಾರ ಉದ್ವಾಟಿಸಿದರು

ಎಚ್ ಆಸ್ಪತ್ರೆಗಳು ಲೋಕಾರ್ಪಣೆ ಮಾಡುವ ಪಂತದಲ್ಲಿದ್ದು ವಿಜಯಪುರದಲ್ಲಿ ಎಂ

ಎಚ್

ಆ ತೃಪ್ತಿ ತಮ್ಮಗಿದೆ ಎಂದು ತಿಳಿಸಿದರು